ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಅಬುದಾಬಿ ದೊರೆ ಶೇಖ್ ಮೊಹಮ್ನದ್ ಬಿನ್ ಝಾಯೆದ್ ಅಲ್ ನಹ್ಲಾನ್ ಅವರೊಂದಿಗೆ ಮಾತುಕತೆ

ಹಿಂದೆಂದೂ ಕಾಣದ ರೀತಿಯಲ್ಲಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಜನರ ಹಣದ ಲೂಟಿ ಮತ್ತು ಭಯೋತ್ಪಾದನೆ ನಿರ್ಮೂಲನೆಗೆ ಆದ್ಲತೆ ಪ್ರಧಾನಿ ಹೇಳಿಕೆ

ಭಗವಾನ್ ಶ್ರೀಕೃಷ್ಣ ಜನ್ಮ ದಿನದ ಹಿನ್ನೆಲೆ ದೇಶಾದ್ಯಂತ ಇಂದು ಜನ್ಮಾಷ್ಠಮಿ ಆಚರಣೆ

ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆ ತಮ್ಮ ಧಾರ್ಮಿಕ ಅಲ್ಲಸಂಖ್ಯಾತರ ಕಿರುಕುಳಕ್ಕೆ ಗುರಿಯಾದ ಚೀನಾ ಮತ್ತು ಪಾಕಿಸ್ತಾನ

ಫ್ರಾನ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಬಹರೇನ್ ಈ ಮೂರು ರಾಷ್ಷಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಮಂತ್ರಿ ಇದೀಗ ಎರಡನೇ ಚರಣದಲ್ಲಿ ನಿನ್ನೆ ರಾತ್ರಿ ಯುಎಇ ರಾಜಧಾನಿ ಅಬುಧಾಬಿ ತಲುಪಿದರು ನರೇಂದ್ರ ಮೋದಿ ಮತ್ತು ಶೇಖ್ ಮೊಹಮ್ನದ್ ಬಿನ್ ಝಾಯೆದ್ ಅಲ್ ನಪ್ನಾನ್ ಅವರು ಎಲ್ಲಾ ರೀತಿಯ ದ್ವಿಪಕ್ಷೀಯ ಸಂಬಂಧ ಪ್ರಾದೇಶಿಕ ಹಾಗೂ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದ ಅಂತಾರಾಷ್ಷೀಯ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಿದ್ದಾರೆ ಯುಎಇ ಭೇಟಿಯ ಕುರಿತು ಟ್ಲೀಟ್ ಮಾಡಿರುವ ಪ್ರಧಾನಮಂತ್ರಿ ಉಭಯ ದೇಶಗಳ ನಡುವೆ ನಿರಂತರವಾಗಿ ಉನ್ನತ ಮಟ್ಲದ ಮಾತುಕತೆಗಳು ನಡೆಯುತ್ತಿರುವುದರಿಂದ ರೋಮಾಂಚಕ ದ್ವಿಪಕ್ಷೀಯ ಸಂಬಂಧಗಳಿಗೆ ಸಾಕ್ಷಿಯಾಗಿದೆ ತಮ್ಮ ಈ ಭೇಟಿಯಿಂದಾಗಿ ಭಾರತ ಮತ್ತು ಯುಎಇ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಇನ್ನಷ್ಟು ಸದೃಢವಾಗಲಿದೆ ಎಂದು ಹೇಳಿದ್ದಾರೆ ಯುಎಇಯಲ್ಲಿಯೇ ರುಪೇ ಕಾರ್ಡ್ಗೂ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದು ಇದರಿಂದ ಮಧ್ಯ ಪೂರ್ವ ರಾಷ್ಲವೊಂದು ನಗದು ರಹಿತ ವ್ಯವಹಾರದ ಸಂಪರ್ಕ ಜಾಲ ಹೊಂದಿದಂತಾಗಲಿದೆ ಜತೆಗೆ ಯುಎಇಯಲ್ಲಿನ ಅತ್ಯುನ್ನತ ನಾಗರಿಕ ಮರಸ್ಕಾರ ಆರ್ಡ್ರ್ ಆಫ್ ಝಾಯೆದ್ ಗೌರವವನ್ನೂ ಪ್ರಧಾನಮಂತ್ರಿ ಸ್ವೀಕರಿಸಲಿದ್ದಾರೆ

ಪ್ರವಾಸದ ಮೊದಲ ಚರಣದಲ್ಲಿ ಪ್ರಾನ್ಗೆ ಭೇಟಿ ನೀಡಿದ್ದ ಅವರು ಅಲ್ಲಿನ ಅಧ್ಯಕ್ಷ ಇಮಾನುಲ್ ಮ್ಯಾಕ್ರೊನ್ ಮತ್ತು ಪ್ರಧಾನಮಂತ್ರಿ ಎಡ್ವರ್ಡ್ ಫಿಲಿಪೆ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು

ಅಷ್ಷೇ ಅಲ್ಲದೆ ಭ್ರಷ್ಟಾಚಾರ ಮುಕ್ತ ಜನತೆಯ ಹಣ ವಂಚನೆ ತಡೆ ಮತ್ತು ಭಯೋತ್ಪಾದನೆ ನಿರ್ಮೂಲನೆಗೆ ಆದ್ಯತೆ ನೀಡಲಾಗಿದೆ ಎಂಬುದನ್ನು ಒತ್ತಿ ಹೇಳಿದರು

ಯುಎಇ ಪ್ರವಾಸದ ಬಳಿಕ ಬಹರೇನ್ಗೆ ಭೇಟಿ ನೀಡಲಿರುವ ನರೇಂದ್ರ ಮೋದಿ ಅವರು ಅಲ್ಲಿನ ದೊರೆ ತೇಖ್ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರೊಂದಿಗೆ ಮಾತುಕತೆ ನಡೆಸುವರು

ಬಳಿಕ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿಯೂ ಭಾಷಣ ಮಾಡಲಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಾಳೆ ಪ್ರಸಾರವಾಗುವ ಆಕಾಶವಾಣಿಯ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ದೇಶ ಹಾಗೂ ವಿದೇಶದ ಜನತೆಯೊಂದಿಗೆ ತಮ್ನ ಚಿಂತನೆಗಳನ್ನು ಪಂಚಿಕೊಳ್ಳಲಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ತನದ ಎಲ್ಲಾ ಜಾಲತಾಣಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು

ಅಲ್ಲದೇ ಪ್ರಧಾನಮಂತ್ರಿ ಕಾರ್ಯಾಲಯ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯ ಆಕಾಶವಾಣಿ ಮತ್ತು ಡಿಡಿ ನ್ಲೂಸ್ನ ಯುಟ್ಲೂಬ್ ಚಾನಲ್ಗಳಲ್ಲೂ ಮನ್ ಕೀ ಬಾತ್ ಕಾರ್ಯಕ್ರಮ ಮೂಡಿಬರಲಿದೆ ಹಿಂದಿ ಪ್ರಸಾರದ ನಂತರ ತಕ್ಷಣವೇ ಆಕಾಶವಾಣಿಯು ಪ್ರಾದೇಶಿಕ ಭಾಷೆಗಳಲ್ಲಿಯೂ ಈ ಕಾರ್ಯಕ್ರಮವನ್ನು ಬಿತ್ತರಿಸಲಿದೆ

ಜಗತ್ತಿನ ಯಾವುದೇ ಅತ್ಯಂತ ಶಕ್ತಿಶಾಲಿ ರಾಷ್ಟವೂ ಭಾರತಕ್ಕೆ ಬೆದರಿಕೆ ಒಡ್ಡುವ ಸಾಹಸ ಮಾಡದಷ್ಟು ದೇತದ ರಕ್ಷಣಾ ವ್ಯವಸ್ಟೆ ಉನ್ನತೀಕರಣಗೊಂಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಭಾರತ ಪ್ರತಿನಿತ್ಯವೂ ತನ್ನ ಬಲವನ್ನು ಹೆಜ್ವಿಸಿಕೊಳ್ಳುತ್ತಿದೆ ಆದರೆ ಇದರ ಗುರಿ ಯಾವುದೇ ದೇಶದ ವಿರುದ್ದವೂ ಅಲ್ಲ ಎಂದು ಅವರು ಸ್ಪಷ್ಪಪಡಿಸಿದರು

ಲಕ್ಕೋದಲ್ಲಿರುವ ಕೇಂದ್ರ ಕಮಾಂಡ್ ಯುದ್ದ ಸ್ನಾರಕದಲ್ಲಿ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು

ನವದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕ್ರಮಗಳು ವಿದೇಶಿ ಮೋರ್ಟ್ ಮೊಲೀಯೋ ಹೂಡಿಕೆದಾರರ ಎಫ್ಟಿಐಗಳ ಮೇಲಿನ ವರ್ಧಿತ ಹೆಚ್ಚುವರಿ ಶುಲ್ಕವನ್ನು ಹಿಂತೆಗೆದುಕೊಂಡಿದ್ದು ಬಜೆಟ್ಪೂರ್ವ ಸ್ಟಾನವನ್ನು ಮರು ಸ್ಟಾಪಿಸಿದೆ ಷೇರು ಮಾರುಕಟ್ಟೆಗಳಲ್ಲಿ ದೇಶೀಯ ಹೂಡಿಕೆದಾರರ ಮೇಲಿನ ಹೆಚ್ಚುವರಿ ಶುಲ್ಕವನ್ನು ಸಹ ಹಿಂಪಡೆಯಲಾಗಿದೆ ಎಂದು ತಿಳಿಸಿದರು

ನವೋದ್ಯಮಗಳನ್ನು ಆರಂಭಿಸುವವರಿಗೆ ಮತ್ತು ಅದರ ಮೇಲೆ ಬಂಡವಾಳ ಹೂಡುವವರಿಗೆ ತೆರಿಗೆ ಪದ್ದತಿ ಹಿಂಪಡೆಯಲು ನಿರ್ಧರಿಸಲಾಗಿದ್ದು ನವೋದ್ಯಮಕ್ಕೆ ಸಂಬಂಧಿಸಿದ ಸಮಸ್ನೆಗಳನ್ನು ಕೇಂದ್ರಿಯ ನೇರ ತೆರಿಗೆ ಮಂಡಳಿ ಮೂಲಕ ಬಗೆಹರಿಸಲು ತೀರ್ಮಾನಿಸಲಾಗಿದೆ ಎಂದರು

ರೆಪೋ ದರ ಆಧರಿಸಿ ಗೃಹ ವಾಹನ ಖರೀದಿ ಸಾಲಗಳ ಮೇಲಿನ ಬಡ್ಡಿ ದರ ತಗ್ಗಿಸಲು ಬ್ಕಾಂಕ್ಗಳು ನಿರ್ಧರಿಸಿವೆ ಎಂದು ಹಣಕಾಸು ಸಚಿವರು ಹೇಳಿದರು ಗೃಹ ವಾಹನ ಖರೀದಿಗೆ ಕಡಿಮೆ ಬಡ್ಡಿ ದರ ಸಾಲದ ತಿಂಗಳ ಸಮಾನ ಕಂತು ಕಡಿಮೆಗೊಳಿಸುವುದು ಮೂಲ ಸೌಕರ್ಯ ಮತ್ತು ಗೃಪ ನಿರ್ಮಾಣ ಯೋಜನೆಗಳಿಗೆ ಸಾಲ ಸೌಲಭ್ಯ ವಿದೇಶಿ ಹೂಡಿಕೆದಾರರ ಮೇಲಿನ ಸರ್ಜಾರ್ಜ್ ರದ್ದುಗೊಳಿಸಲು ಸರ್ಕಾರ ನಿರ್ಧರಿಸಿದೆ

ಉತ್ತರಪ್ರದೇಶದ ಮಥುರಾ ಪಾಗೂ ಬೃಂದಾವನಗಳಲ್ಲಿಂದು ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಗೆ ಸಕಲ ಸಿದ್ಧತೆಗಳು ಮೇಳ್ಳೆಸಿವೆ ಬಂಕೆ ಬಿಹಾರಿ ದೇವಾಲಯ ಪ್ರೇಮಮಂದಿರ ಇಸ್ಥಾನ್ ದೇವಾಲಯ ಹಾಗೂ ಕೃಷ್ಣನ ಜನ್ಹ್ವಳವಾದ ಮಥುರಾದಲ್ಲಿರುವ ಶ್ರೀಕೃಷ್ಣ ಜನ್ಮಭೂಮಿ ದೇವಸ್ಥಾನ ಸೇರಿದಂತೆ ಸಾವಿರಾರು ಮಂದಿರಗಳಲ್ಲಿ ಕೃಷ್ಣಾಷ್ಣಮಿಯ ಪ್ರಯುಕ್ತ ವಿಶೇಷ ಅಲಂಕಾರ ಮಾಡಲಾಗಿದೆ ಮಥುರಾದಲ್ಲಿ ಜರುಗುವ ಕೃಷ್ಣ ಜನ್ಮಾಷ್ಠಮಿ ಕಾರ್ಯಕ್ರಮದಲ್ಲಿ ಉತ್ತರಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ದೇಶದ ಜನತೆಗೆ ಶುಭ ಹಾರೈಸಿದ್ದಾರೆ ತಮ್ಮ ಸಂದೇಶದಲ್ಲಿ ಅವರು ದುಷ್ವಶಕ್ತಿಗಳನ್ನು ನಿರ್ನಾಮಮಾಡಿ ಭಕ್ತಿಯ ಸತ್ಯಸಂಧತೆಗೆ ಇಂಬುನೀಡಿದ ಯೋಗೇಶ್ವರ ಶ್ರೀಕೃಷ್ಣ ನಿಷ್ಠಾಮ ಕರ್ಮಕ್ಕೆ ಅಂದರೆ ಪ್ರತಿಫಲಕ್ಕಿಂತಲೂ ಕರ್ತವ್ಯ ಮುಖ್ಯ ಎಂಬುದನ್ನು ಬೋಧಿಸಿದ್ದಾನೆ ಎಂದು ತಿಳಿಸಿದ್ದಾರೆ ಜನ್ಮಾಷ್ಟಮಿ ಕೃಷ್ಣನ ಜೀವನ ಮತ್ತು ಬೋಧನೆಗಳನ್ನು ಅನುಸರಿಸುವ ದಿನವಾಗಿದೆ ಮತ್ತು ಸಮಯ ರಹಿತ ಜೀವನದಲ್ಲಿ ಸಾರ್ವತ್ರಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ತಮ್ಮ ಜೀವನ ಹಾಗು ಪ್ರಪಂಚವನ್ನು ಉತ್ತಮಪಡಿಸುವ ಸಂಕಲ್ಪಮಾಡುವ ಸಂದರ್ಭವಾಗಿದೆ ಎಂದು ರಾಷ್ಷಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ಕ್ರೈಸ್ತರು ಅಹ್ಮದಿಗಳು ಉಯಿಗರ್ಸ್ ಹಾಗೂ ಇತರೆ ಸಮುದಾಯದ ಅಲ್ಲಸಂಖ್ಯಾತರು ಎದುರಿಸುತ್ತಿರುವ ದಬ್ಬಾಳಿಕೆಗಾಗಿ ವಿಶ್ವಸಂಸ್ಥೆ ಮತ್ತು ಇಂಗ್ಲೆಂಡ್ ನಂತಹ ಪಾಶ್ವಿಮಾತ್ಯ ಶಕ್ತಿ ರಾಷ್ಟಗಳು ಚೀನಾ ಹಾಗೂ ಪಾಕಿಸ್ತಾನವನ್ನು ಟೀಕಿಸಿವೆ

ತುರ್ತು ಪರಿಸ್ಥಿತಿಯನ್ನು ಇನ್ನೂ ಒಂದು ತಿಂಗಳು ಮುಂದುವರಿಸುವ ಕುರಿತು ಕಳೆದ ಗುರುವಾರ ಸರ್ಕಾರದ ಗೆಜೆಟ್ ಪ್ರಕಟಗೊಂಡಿಲ್ಲ ಎಂದು ಅಧಿಕೃತ ಮಾಹಿತಿ ತಿಳಿಸಿದೆ

ಆತಿಥೇಯ ವೆಸ್ಟ್ ಇಂಡೀಸ್ ವಿರುದ್ಧ ನಾರ್ಥ್ಸೌಂಡ್ನಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ತ್ರಿಕೆಟ್ ಪಂದ್ಯದಲ್ಲಿ ಭಾರತ ತಂಡ ಹಿಡಿತ ಸಾಧಿಸಿದೆ

ಮುಕ್ತಾಯ